ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಮ್ನುವಿನ ಕಥುವಾ ಹಾಗೂ ಉತ್ತರ ಪ್ರದೇಶದ ಮೊರಾದಾಬಾದ್ ಮತ್ತು ಅಲೀಗಢದಲ್ಲಿ ಸಾರ್ವಜನಿಕ ರ್ನಾಲಿ ಉದ್ಲೇಶಿಸಿ ಭಾಷಣ ಮಾಡಿದರು ಎನ್ಡಿಎ ಸರ್ಕಾರದ ಎಲ್ಲರೊಂದಿಗೆ ಎಲ್ಲರ ಅಭಿವ್ಯದ್ದಿ ಯೋಜನೆಯಡಿ ಎಲ್ಲರ ಪ್ರಗತಿಗೆ ಯತ್ನಿಸಲಾಗಿದ್ದು ಭಯೋತ್ವಾದನೆ ಭ್ರಷ್ಲಾಚಾರ ನಿರ್ಮೂಲನೆಗೆ ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಗುಜರಾತ್ನ ಗಾಂಧಿನಗರ ಕ್ಷೇತ್ರದ ಕಲೋಲ್ ನಗರದಲ್ಲಿ ನಿನ್ನೆ ರೋಡ್ ಶೋ ನಡೆಸಿದ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಬಿಜೆಪಿ ಪರ ಮತ ಯಾಚಿಸಿದರು ಮತ್ತೊಂದೆಡೆ ಅಸ್ಸಾಂನ ಸಿಲ್ಚಾರ್ನಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರೋಡ್ ಶೋ ನಡೆಸಿ ಅಸ್ನಾಂನ ಹಲವು ಸಮಸ್ನೆಗಳಿಗೆ ಸರ್ಕಾರ ಪರಿಹಾರ ದೊರಕಿಸುತ್ತಿಲ್ಲ ಎಂದು ಆರೋಪಿಸಿದರು ಪ್ರಿಯಾಂಕಾ ವಾದ್ರಾ ಇದೇ ಪ್ರಥಮ ಬಾರಿಗೆ ಉತ್ತರ ಪ್ರದೇಶದ ಹೊರಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಉತ್ತರ ಪ್ರದೇಶದ ರಾಮ್ಮರ್ನಲ್ಲಿ ಚುನಾವಣಾ ರ್ನಾಲಿ ನಡೆಸಿದ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ದೇಶದಲ್ಲಿ ಮಹತ್ತರ ಬದಲಾವಣೆ ತರಲು ಎಸ್ಪಿ ಬಿಎಸ್ಪಿ ಮತ್ತು ಆರ್ಎಲ್ಡಿ ಮೈತ್ರಿಕೂಟ ರಚಿಚಲಾಗಿದೆ ಎಂದರು ಛತ್ತೀಸ್ಗಢದ ಜೆಂಜ್ಗೀರ್ ಚಂಪಾ ಜಿಲ್ಲೆಗಳಲ್ಲಿ ಪ್ರಜಾರಸಭೆ ನಡೆಸಿದ ಬಿಎಸ್ಪಿ ನಾಯಕಿ ಮಾಯಾವತಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ನ್ಮಾಯ್ ಯೋಜನೆಯನ್ನು ಏಕೆ ಜಾರಿಗೊಳಿಸಿಲ್ಲ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳೆರಡೂ ಅಧಿಕಾರದ ಅವಧಿಯಲ್ಲಿ ಕೇಂದ್ರೀಯ ಸಂಸ್ಲೆಗಳನ್ನು ದುರುಪಯೋಗಪಡಿಸಿವೆ ಎಂದು ಅವರು ಆರೋಪಿಸಿದರು

ಗಡ್ಚಿರೋಲಿಯಲ್ಲಿ ಚುನಾವಣೆ ನಂತರ ಸಿಬ್ಬಂದಿ ಹಿಂದಿರುಗುತ್ತಿದ್ದಾಗ ಭದ್ರತಾಪಡೆಗಳ ಮೇಲೆ ನಕ್ಸಲರು ದಾಳಿ ನಡೆಸಿದ್ದು ಹಲವೆಡೆ ಮತದಾನ ದಿನದಂದು ಬಾಂಬ್ ಸ್ಫೋಟವೂ ಸಂಭವಿಸಿತ್ತು

ಮಂಡ್ಯ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮುಖ್ಯಮಂತ್ರಿ ಹೆಚ್ ಡಿ

ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಯ ಮತ್ತು ಬಿ ಎಸ್ ಯಡಿಯೂರಪ್ಪ ಬಿರುಸಿನ ಪ್ರಚಾರದಲ್ಲಿ ಭಾಗವಹಿಸಿದ್ದರು ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾವು ಹೆಚ್ಚಾಗಿದೆ

ಕಾಂಗ್ರೆಸ್ ಅಭ್ಯರ್ಥಿ ಎಚ್

ಮಂಜಪ್ಪ ಅವರ ಪರವಾಗಿ ಮಾಜಿ ಸಜಿವ ಎಸ್

ಮಲ್ಲಿಕಾರ್ಜುನ್ ಜಗಲೂರು ತಾಲ್ಲೂಕಿನ ಬಿಳಿಚೋಡು ಹಾಲೇಕಲ್ಲು ಗುತ್ತಿದುರ್ಗ ದೇವಿಕೆರೆ ಸೇರಿದಂತೆ ಪತ್ತಾರು ಗ್ರಾಮಗಳಲ್ಲಿ ಮತ ಪ್ರಚಾರ ನಡೆಸಿದರು ಬಿಜೆಪಿ ಅಭ್ಯರ್ಥಿ ಜಿ

ಸಿದ್ದೇಶ್ವರ್ ಅವರು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಪನಪಳ್ಳಿ ಗಿರಿಯಾಮರ ಹಿರೇಕೋಗಲೂರು ಸೋಮಲಾಮರ ಸೇರಿದಂತೆ ಅನೇಕ ಪಳ್ಳಿಗಳಲ್ಲಿ ಬಿರುಸಿನ ಪ್ರಜಾರ ಕ್ಲೆಗೊಂಡರು ದೇಶದ ಬಡವರು ಮತ್ತು ಮಧ್ಯಮ ವರ್ಗದವರು ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಮುಖ್ಯ ಫಲಾನುಭವಿಗಳಾಗಿದ್ದಾರೆ ಎಂದು ಮಹಾರಾಷ್ಟ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ

ಈತ ಭಯೋತ್ಪಾದಕರಿಗೆ ನೆಲೆ ಮತ್ತು ದಾಳಿಗೆ ವಾಹನ ನೆರವು ನೀಡಿದ್ದು ದಾಳಿಯ ಪ್ರಮುಖ ಸಂಚುಕೋರರಲ್ಲಿ ಒಬ್ಬನಾಗಿದ್ದ ಎಂದು ಎನ್ಐಎ ತಿಳಿಸಿದೆ ಜೈಷ್ ಎ ಮೊಹಮ್ನದ್ ಭಯೋತ್ವಾದನಾ ಸಂಘಟನೆ ನಡೆಸಿದ ಈ ದಾಳಿಯಲ್ಲಿ ಐವರು ಸಿಆರ್ಪಿಎಫ್ ಸಿಬ್ಲಂದಿ ಹುತಾತ್ತರಾಗಿದ್ದರು ಭಯೋತ್ವಾದನಾ ದಾಳಿ ನಡೆಸಿದ ಮೂವರು ಭಯೋತ್ವಾದಕರನ್ನು ಎನ್ಕೌಂಟರ್ನಲ್ಲಿ ಹತ್ನೆ ಮಾಡಲಾಗಿತ್ತು ದ್ದಿತೀಯ ಪಿಯುಸಿ ಫಲಿತಾಂಶ ಇಂದು ಪ್ರಕಟವಾಗಲಿದೆ

ಆನ್ಲ್ಲೆನ್ ಮೂಲಕ ಅಂಕಗಳನ್ನು ಸರ್ವರ್ ಸೇರಿಸುವ ಪದ್ಗತಿಯಿಂದ ಮೌಲ್ಲಮಾಪನ ಮತ್ತು ಇತರೆ ಪ್ರಕ್ರಿಯೆಗಳು ಬೇಗ ಮೂರ್ಣಗೊಂಡಿದ್ದು ಫಲಿತಾಂಶ ಪ್ರಕಟಣೆಗೆ ಸಹಕಾರಿಯಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಮಂಡಳಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಮಹಾರಾಷ್ಷದ ಥಾಣೆ ಜಿಲ್ಲೆಯ ಭಿವಾಂಡಿಯಲ್ಲಿ ಎಸ್ಎಸ್ಸಿ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಇವರಲ್ಲಿ ಇಬ್ಬರು ಖಾಸಗಿ ಕೋಚಿಂಗ್ ತರಗತಿಯ ಮಾಲೀಕರು ಹಾಗೂ ಇನ್ನಿಬ್ಬರು ಈ ಕೋಚಿಂಗ್ ಸಂಸ್ಲೆಯಲ್ಲಿ ಕೆಲಸ ಮಾಡುತ್ತಿರುವವರು ಸೇರಿದ್ದಾರೆ

ನಿರ್ಗಮಿತ ಪ್ರಧಾನಮಂತ್ರಿ ಜುಹಾ ಸಿಪಿಲಾ ದೇಶದ ಆರ್ಥಿಕತೆಯ ಮನರ್ ನಿರ್ಮಾಣ ದೃಷ್ಟಿಯಿಂದ ತಮ್ಮ ಸರ್ಕಾರ ಕೈಗೊಂಡ ಕಠಿಣ ಸುಧಾರಣಾ ಕ್ರಮಗಳಿಂದ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಎಂದು ವಿಶ್ಲೇಷಿಸಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿಂದು ಹೊಸವರ್ಷ ಹಬ್ಬ ಆಚರಣೆ ನಡೆಯುತ್ತಿದೆ ದಕ್ಷಿಣೇಶ್ವರ ಮತ್ತು ಕಾಳೀಫಾಟ್ ದೇವಾಲಯಕ್ಕೆ ಇಂದು ಬೆಳಗಿನ ಜಾವದಿಂದಲೇ ಭಕ್ತಾದಿಗಳು ಭೇಟ ನೀಡುತ್ತಿದ್ದು ಪೂಜೆ ಸಲ್ಲಿಸುತ್ತಿದ್ದಾರೆ ವ್ಯಾಪಾರಸ್ವರು ಇಂದು ಹೊಸ ಲೆಕ್ಷ ಖಾತೆ ಆರಂಭಿಸಲಿದ್ದಾರೆ ರಾಜ್ಯಪಾಲ ಕೇಸರಿ ನಾಥ ತ್ರಿಪಾರಿ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜ್ಯದ ಜನತೆಗೆ ಶುಭ ಕೋರಿದ್ದಾರೆ